ರ್ನೆಲ್ವೆ ಮಂಡಳಿ ಅಧ್ಯಕ್ಷ ವಿನೋದ್ ಕುಮಾರ್ ಯಾದವ್ ದೆಹಲಿಯಲ್ಲಿ ನಿನ್ನೆ ಸುದ್ದಿಗಾರರಿಗೆ ವಿವರ ನೀಡಿದರು

ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮಾಡಿದ್ದ ಮನವಿಯಂತೆ ಎಲ್ಲಾ ಮಾರ್ಗಗಳಲ್ಲಿ ರೈಲು ಸಂಚಾರಕ್ಕೆ ವ್ಲವಸ್ಥೆ ಮಾಡಲಾಗಿತ್ತು ವಿವಿಧೆಡೆ ನಿಲುಗಡೆಯಾಗಿದ್ದ ವಲಸೆ ಕಾರ್ಮಿಕರು ವಿದ್ಯಾರ್ಥಿಗಳು ಪ್ರವಾಸಿಗರು ಯಾತ್ರಿಗಳು ಸೇರಿದಂತೆ ವಿವಿಧ ವರ್ಗಗಳ ಜನರನ್ನು ಸ್ವಂತ ರಾಜ್ಗಳಗೆ ಸಾಗಿಸಲಾಗಿದೆ ಕ್ರಮಿಕ್ ವಿಶೇಷ ರೈಲುಗಳ ಸಂಚಾರಕ್ಕೆ ಬರುವ ಮನವಿಗಳಗೆ ಸ್ವಂದಿಸಲು ರೈಲ್ವೆ ಇಲಾಖೆ ಸಿದ್ದವಿದೆ ಎಂದು ಅವರು ತಿಳಿಸಿದರು

ನಾಲ್ಟೈದು ತ್ರಮಿಕ ರೈಲುಗಳ ಮಾತ್ರ ಸಂಚಾರ ವಿಳಂಬ ಮಾಡಿರುವುದನ್ನು ಹೊರತುಪಡಿಸಿ ಇನ್ನುಳದ ರೈಲುಗಳು ಸಕಾಲಿಕ ಸೇವೆ ಸಲ್ಲಿಸಿವೆ

ರಸ್ತೆಬದಿ ನಿಲ್ದಾಣಗಳಿಗೆ ಹಂಚಿಕೆ ಮಾಡಲಾಗುವ ತತ್ಕಾಲ್ ಕೋಟಾದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ

ಲ್ಯಾಟನ್ ಅಮೆರಿಕ ಮತ್ತು ಕೆರೆಬಿಯನ್ ಆಫ್ರಿಕಾ ಹಾಗೂ ಯೂರೋಪ್ನ ವಿವಿಧೆಡೆಗಳಲ್ಲಿ ನಿಲುಗಡೆಯಾಗಿರುವ ಭಾರತೀಯರನ್ನು ಕರೆತರಲು ಸರ್ಕಾರ ನೆರವು ನೀಡುತ್ತಿದೆ

ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಗ್ರಾಹಕ ವ್ಯವಹಾರಗಳ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ದೆಹಲಿಯಲ್ಲಿ ಉನ್ನತಾಧಿಕಾರಿಗಳ ಜೊತೆ ವೀಡಿಯೊ ಸಂವಾದ ನಡೆಸಿ ಆಹಾರ ಧಾನ್ದಗಳ ಸಮರ್ಪಕ ವಿತರಣೆ ಹಾಗೂ ಖರೀದಿಯ ಪ್ರಗತಿ ಪರಾಮರ್ಶೆ ನಡೆಸಿದರು

ಲಾಕ್ಡೌನ್ ಅವಧಿಯಲ್ಲಿ ಭಾರತೀಯ ಆಹಾರ ನಿಗಮ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳತ ಪ್ರದೇಶಗಳಿಗೆ ಸಕಾಲದಲ್ಲಿ ಆಹಾರ ಧಾನ್ವಗಳನ್ನು ವಿತರಿಸುತ್ತಾ ಬಂದಿದೆ ಜತೆಗೆ ಯಾವುದೇ ಅಡಚಣೆ ಇಲ್ಲದೆ ಆಹಾರ ಧಾನ್ವಗಳನ್ನು ಖರೀದಿಸುತ್ತಿದೆ ಲಾಕ್ಡೌನ್ ಅವಧಿಯಲ್ಲಿ ನಿಗಮದ ಕಾರ್ಯಕ್ಷಮತೆ ಶ್ಲಾಘನೀಯ ಎಂದು ಸಚಿವ ಪಾಸ್ನಾನ್ ತಿಳಿಸಿದರು

ಇದುವರೆಗೆ ಒಂದೇ ದಿನಲದಲ್ಲಿ ಪತ್ತೆಯಾಗಿರುವ ಗರಿಷ್ಣ ಪ್ರಮಾಣ ಇದಾಗಿದೆ

ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಒಬ್ಬ ವ್ಯಕ್ತಿ ಕೊರೋನಾ ಸೋಂಕಿನಿಂದ ಮೃತಪಟ್ಟದ್ದಾರೆ

ಚೆನ್ನೈ ದೆಹಲಿ

ಈ ನಗರಗಳಿಗೆ ಸಂಬಂಧಪಟ್ಟ ಎಲ್ಲಾ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು

ತ್ವರಿತವಾಗಿ ಪ್ಯಾನ್ ಸಂಚ್ಯೆಯನ್ನು ಒದಗಿಸುವ ವಿನೂತನ ಸೌಲಭ್ಯವನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅನಾವರಣಗೊಳಿಸಿದರು ಆಧಾರ್ ಸಂಖ್ದೆಗೆ ಮೊಬೈಲ್ ಸಂಖ್ಯೆಯನ್ನು ಕ್ರಿಯಾಶೀಲಗೊಳಿಸಿರುವ ಪ್ಯಾನ್ ಅರ್ಜಿದಾರರಿಗೆ ತ್ವರಿತ ಪ್ಯಾನ್ ಸಂಖ್ಯೆ ಪಡೆಯುವ ಸೌಲಭ್ಯ ಲಭ್ಯವಾಗಲಿದೆ ಕಾಗದಮುಕ್ತ ವಿದ್ಯುನ್ಮಾನ ಪ್ಯಾನ್ ಸಂಖ್ಯೆ ಹಂಚಿಕೆ ಪ್ರಕ್ರಿಯೆ ಸಂಪೂರ್ಣ ಉಚಿತವಾಗಿರಲಿದೆ

ಈ ಸಂಬಂಧದ ಸಹಕಾರವನ್ನು ಎರಡೂ ದೇಶಗಳು ಮುಂದುವರೆಸಲು ಇಬ್ಬರೂ ಸಚಿವರು ದೂರವಾಣಿ ಮುಖಾಂತರ ಪರಸ್ವರ ಮಾತುಕತೆ ನಡೆಸಿದರು ಭಾರತ ಮತ್ತು ಅಮೆರಿಕಾದ ರಕ್ಷಣಾ ಸಹಭಾಗಿತ್ವವನ್ನು ಇನ್ನಷ್ಟು ಬಲಗೊಳಿಸಲು ವಿವಿಧ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ವ್ವವಸ್ಥೆ ಸುಧಾರಣೆ ಕುರಿತಂತೆಯೂ ಪರಿಶೀಲಿಸಿದರು ಮಾರ್ಕ್ ಎಸ್ಪರ್ ಅವರು ರಾಜನಾಥ್ಸಿಂಗ್ ಅವರ ಆಹ್ವಾನವನ್ನು ಸ್ವೀಕರಿಸಿದ್ದು ಭಾರತಕ್ಕೆ ಭೇಟಿ ನೀಡಲು ಒಪ್ಪಿಗೆ ಸೂಚಿಸಿದ್ದಾರೆ